ಜಕಾರ್ತಾದಲ್ಲಿ ನಡೆಯುತ್ತಿರುವ ಇಂಡೋನೇಷ್ಯಾ ಮುಕ್ತ ಬ್ಲಾಡ್ಸಿಂಟನ್ ಪಂದ್ಲಾವಳಿಯಲ್ಲಿಂದು ಸ್ವರ್ಧ ಆರಂಭಿಸಲಿರುವ ಪಿ

ತಾವು ಸಲ್ಲಿಸಿರುವ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಸ್ವೀಕರ್ ಅವರಿಗೆ ನಿರ್ದೇತನ ನೀಡುವಂತೆ ಕೋರಿ ಈ ಶಾಸಕರು ನ್ಯಾಯಾಲಯಕೆ ಅರ್ಜಿ ಸಲ್ಲಿಸಿದ್ದಾರೆ

ಬಳಿಕ ಕಳೆದ ಶನಿವಾರ ಮತ್ತೆ ಐವರು ಶಾಸಕರು ತಮ್ಮ ರಾಜೀನಾಮೆಯನ್ನು ಸ್ವೀಕರ್ ಅಂಗೀಕರಿಸುತ್ತಿಲ್ಲ ಎಂದು ಆರೋಪಿಸಿ ಅರ್ಜಿ ಸಲ್ಲಿಸಿದ್ದರು ಈ ಮಧ್ಯೆ ಮುಖ್ಯಮಂತ್ರಿ ಎಚ್

ಕರ್ನಾಟಕ ಮುಖ್ಯಮಂತ್ರಿ ಎಚ್

ಇದಕ್ಕೆ ಪ್ರತಿಪಕ್ಷದವರು ಒಪ್ಪಿಗೆ ಸೂಚಿಸಿದ್ದಾರೆ ಸಭಾನಾಯಕರು ಅಂದು ವಿಶ್ವಾಸ ಮತ ನಿರ್ಣಯ ಮಂಡಿಸಲಿದ್ದಾರೆ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರ ಮನವಿ ಮೇರೆಗೆ ಗುರುವಾರದವರೆಗೂ ಯಾವುದೇ ಸದನ ಕಲಾಪಗಳನ್ನು ನಡೆಸದಿರಲು ನಿರ್ಧರಿಸಲಾಗಿದೆ ಎಂದು ಸ್ವೀಕರ್ ತಿಳಿಸಿದರು

ಇವರನ್ನು ಸೌದಿಅರೆಬಿಯಾ ಇತ್ತೀಚೆಗೆ ಭಾರತಕ್ಕೆ ಹಸ್ತಾಂತರಿಸಿತ್ತು

ಪೂನಾಮಲಿಯಲ್ಲಿರುವ ಎನ್ಐಎ ವಿಶೇಷ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಯಿತು

ಈ ಪ್ರಕರಣಕ್ಷೆ ಸಂಬಂಧಿಸಿದಂತೆ ಕಳೆದ ಶನಿವಾರ ಹಸನ್ ಆಲಿ ಮತ್ತು ಹ್ವಾರಿಸ್ ಮೊಹಮ್ನದ್ ಎಂಬ ಆರೋಪಿಗಳನ್ನು ಎನ್ಐಎ ಬಂಧಿಸಿತ್ತು ಭಾರತದಲ್ಲಿ ಭಯೋತ್ವಾದನಾ ದಾಳಿ ನಡೆಸಲು ಈ ಸಂಘಟನೆಯ ಕಾರ್ಯಕರ್ತರು ಸಿದ್ದತೆ ನಡೆಸಿದ್ದರು ಮತ್ತು ಇದಕ್ಕಾಗಿ ಹಣ ಸಂಗ್ರಹಿಸಿದ್ದರು ಎಂದು ಎನ್ಐಎ ತಿಳಿಸಿದೆ

ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿರುವುದು ಕಳವಳಕಾರಿಯಾಗಿದ್ದು ಈ ಕುರಿತು ಸ್ಪಷ್ಟ ರಾಷ್ಟೀಯ ಪ್ರತಿಕ್ರಿಯೆಗಾಗಿ ನಿರ್ದೇಶನ ನೀಡುವುದಾಗಿ ನ್ಯಾಯಾಲಯ ಕಳೆದ ವಾರ ತಿಳಿಸಿತ್ತು ಇಂತಹ ಪ್ರಕರಣಗಳ ತನಿಖೆ ಮತ್ತು ವಿಚಾರಣೆ ಕುರಿತು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ಖೀಠ ನಿನ್ನೆ ಸೂಚನೆ ನೀಡಿದ್ದು

ಮೆದುಳಿನ ಉರಿಯೂತ ನಿವಾರಣೆಗಾಗಿ ಅಗತ್ಯ ಕ್ರಮ ಕ್ಲೆಗೊಳ್ಳಬೇಕೆಂದು ಸಲ್ಲಿಸಲಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಂಬಂಧ ಪ್ರಕ್ರಿಯೆ ನೀಡುವಂತೆ ಕೇಂದ್ರ ಸರ್ಕಾರ ಹಾಗೂ ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಯ ಸರ್ಕಾರಗಳಿಗೆ ಸುಪ್ರಿಂಕೋರ್ಟ್ ಸೂಚಿಸಿದೆ ಈ ಎರಡೂ ರಾಜ್ಯಗಳಲ್ಲಿ ಮೆದುಳನ ಉರಿಯೂತ ಕಾಯಿಲೆ ತೀವ್ರಗೊಂಡಿದ್ದು ರೋಗಿಗಳಿಗೆ ಉಚಿತ ಮತ್ತು ತತ್ಕ್ಷಣದ ಚಿಕಿತ್ತೆ ಒದಗಿಸಲು ಸೂಚನೆ ನೀಡಬೇಕೆಂದು ಕೋರಿ ಸುಪ್ರೀಂಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತ ಅರ್ಜಿ ದಾಖಲಾಗಿದೆ ಈ ಸಂಬಂಧ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ವಿಭಾಗೀಯ ಪೀಠ ಆರೋಗ್ಯ ಸಚಿವಾಲಯ ಹಾಗೂ ಬಿಹಾರ ಮತ್ತು ಉತ್ತರ ಪ್ರದೇಶ ರಾಜ್ಗಳ ಮುಖ್ಯ ಕಾರ್ಯದರ್ಶಿ ಮತ್ತು ಆರೋಗ್ಯ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ಗಾರೆ ಈ ರೋಗ ಮತ್ತಷ್ಟು ಹರಡದಂತೆ ತಡೆಯಲು ಮತ್ತು ರೋಗದಿಂದ ಬಾಧಿತರಾಗಿರುವ ಮಕ್ಕಳಿಗೆ ಅಗತ್ನ ಚಿಕಿತ್ತ ಒದಗಿಸಲು ಸಮರ್ಪಕ ಮೂಲಸೌಕರ್ಯ ಕಲ್ಲಿಸಬೇಕೆಂದು ಒತ್ನಾಯಿಸಲಾಗಿದೆ

ಗ್ರೇಟ್ ಇಂಡಿಯನ್ ಬಸ್ಲಾರ್ಡ್ ಮತ್ತು ಲೆಸ್ತರ್ ಫ್ಲಾರಿಕಾನ್ ಪಕ್ಷಿಗಳು ದೇಶದಲ್ಲಿ ಅಳಿವಿನ ಅಂಚಿನಲ್ಲಿರುವ ಕುರಿತು ಸುಪ್ರೀಂಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಈ ಪಕ್ಷಿಗಳ ರಕ್ಷಣೆಗಾಗಿ ತುರ್ತು ಯೋಜನೆ ರೂಪಿಸಲು ಉನ್ನತ ಮಟ್ಟದ ಸಮಿತಿ ರಚಿಸಿದೆ ವನ್ಲಜೀವಿ ಕಾರ್ಯಕರ್ತರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಲಾಯಾಲಯ ಈ ಪಕ್ಷಿಗಳ ರಕ್ಷಣೆ ಕುರಿತು ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರ ಸರ್ಕಾರ ಹಾಗೂ ವಿವಿಧ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿದೆ

ಅಸ್ಸಾಂನಲ್ಲಿ ಶ್ರವಾಹ ತೀವ್ರಗೊಂಡಿದ್ದು

ಮುಖ್ಡಮಂತ್ರಿ ಸರ್ಬಾನಂದ ಸೋನೊವಾಲ್ ಅವರು ನಲ್ಲರಿ ಮತ್ತು ಬರ್ಪೇಟ ಜಿಲ್ಲೆಗಳಗೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಪರಾಮರ್ಶಿಸಿದರು ಕೇಂದ್ರ ಜಲತಕ್ಷಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅಸ್ವಾಂ ಉತ್ತರ ಭಾಗದಲ್ಲಿಂದು ವ್ಲೆಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಬಳಿಕ ಗುವಾಹತಿಯಲ್ಲಿ ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂ ಮುಖ್ಯಮಂತ್ರಿಯೊಂದಿಗೆ ನಿನ್ನೆ ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದ್ದು ಪ್ರವಾಹ ಪರಿಸ್ಥಿತಿ ನಿಭಾಯಿಸಲು ಎಲ್ಲ ನೆರವು ಮತ್ತು ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ಕಳೆದ ಹಲವು ದಿನಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಈಶಾನ್ಹ ರಾಜ್ಹಗಳಾದ ಮಿಜೋರಾಂ ಮೇಘಾಲಯ ಮತ್ತು ಅರುಣಾಚಲಪ್ರದೇಶದಲ್ಲಿ ಸಹ ಪ್ರವಾಹ ವ್ಯಾಪಕಗೊಳ್ಳುತ್ತಿದೆ

ಬಾಘಮತಿ ಕಮಲಾಬಾಲನ್ ಲಾಲ್ ಬಕೇಯ ಅಧ್ವಾರ ಮಹಾನಂದ ಮುಂತಾದ ನದಿಗಳು ಅಪಾಯಕಾರಿ ಮಟ್ಟದಲ್ಲಿ ಹರಿಯುತ್ತಿವೆ

ಈ ಮಧ್ಯೆ ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸತತ ಎರಡನೇ ಬಾರಿಗೆ ನಿನ್ನೆ ವೈಮಾನಿಕ ಸಮೀಕ್ಷೆ ನಡೆಸಿದರು

ಸಿಂಧು ತಮ್ನ ಮೊದಲ ಪಂದ್ಯ ಆಡಲಿದ್ದಾರೆ ಈ ಪಂದ್ಯದಲ್ಲಿ ಅವರು ಜಪಾನ್ನ ಆಯಾ ಓಹೋರಿ ವಿರುದ್ದ ಸೆಣಸಲಿದ್ದಾರೆ ಮತ್ತೊಬ್ಬ ಆಟಗಾರ್ತಿ ಸೈನಾ ನೆಹ್ವಾಲ್ ಈ ಟೂರ್ನಿಯಲ್ಲಿ ಆಡುತ್ತಿಲ್ಲ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಕಿದಂಬಿ ಶ್ರೀಕಾಂತ್ ಅವರು ಜಪಾನ್ನ ಕೆಂಟಾ ನಿಶಿಮೊಟೊ ವಿರುದ್ದ ಬಿ ಸಾಯಿ ಪ್ರಣೀತ್ ಅವರು ಹಾಂಗ್ಕಾಂಗ್ನ ವಾಂಗ್ವಿಂಗ್ ಕಿ ವಿರುದ್ದ ಮತ್ತು ಎಚ್

ಡಬಲ್ಲ್ ವಿಭಾಗದಲ್ಲಿ ಅಶ್ವಿನಿ ಮೊನ್ನಪ್ಪ ಎನ್ ಸಿಕ್ಕಿರೆಡ್ಡಿ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟ ಅವರು ಸೆಣಸಲಿದ್ದಾರೆ

ಇದಲ್ಲದೆ ತಂಡ ವಿಭಾಗದಲ್ಲಿ ಭಾರತ ಮತ್ತೊಂದು ಚಿನ್ನದ ಪದಕವನ್ನು ಜಯಿಸಿದೆ